ಸಂಪೂರ್ಣ ಮನೆ ನಷ್ಷವಾಗಿದ್ದರೆ ಹೊಸ ಮನೆ ಕಟ್ಟಿಕೊಡಲಾಗುವುದು ಎಂದು ಕಂದಾಯ ಸಚಿವ ಆರ್

ಮಳೆ ಹಾನಿ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡದ್ದು ಮಾನವೀಯತೆ ದೃಷ್ಷಿಯಿಂದ ಪರಿಹಾರ ಮೊತ್ತವನ್ನು ನಿರ್ಧರಿಸುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು ಪ್ರಕೃತಿ ವಿಕೋಪ ನಿರ್ವಹಣಾ ಸಂದರ್ಭದಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯೊಂದನ್ನು ರಚಿಸಲಾಗಿದೆ ಸಮಿತಿಯ ಮುಖಾಂತರ ತೀವ್ರ ಮಳೆಹಾನಿ ಒಳಗಾಗಿರುವ ಶ್ರದೇಶಗಳ ರಸ್ತೆಗಳು ಸೇರಿದಂತೆ ಸಾರ್ವಜನಿಕ ವ್ಯವಸ್ಥೆಗಳ ನಿರ್ವಹಣೆ ಕುರಿತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಆರ್

ಮೇಲ್ಲನೆಯಲ್ಲಿಂದು ಪ್ರಶೋತ್ತರ ಕಲಾಪದ ವೇಳೆ ಅವರು ಹೊಸ ಕಂದಾಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಟಲಾಗುವುದು ಎಂದು ಹೇಳಿದರು

ಇದರ ತಡೆಗೆ ಜಾಗ್ಗತಿ ಮೂಡಿಸುವುದು ಅವಶ್ಯತವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಡಾ ರಾಜಕುಮಾರ್ ತಿಳಿಸಿದ್ದಾರೆ ವಿಶ್ವಜನಸಂಖ್ಯಾ ದಿನಾಚರಣೆ ಅಂಗವಾಗಿ ದೆಂಗಳೂರಿನಲ್ಲಿ ಹಮ್ನಿಕೊಳ್ಳಲಾಗಿದ್ದ ಚರ್ಚಾಗೋಷ್ನಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಞದಲ್ಲಿ ಆಶಾಕಾರ್ಯಕರ್ತರು ಗರ್ಭಧಾರಣೆ ಮತ್ತು ಗರ್ಭಪಾತ್ ಕುರಿತು ದಂಪತಿಗಳೊಂದಿಗೆ ಚರ್ಚಿಸುವುದು ವಿರಳವಾಗಿದ್ದು

ಚುಚ್ಚುಮದ್ದು ಗುಳಗೆ ಹಾಗೂ ಅನ್ನ ಸರಳ ವಿಧಾನಗಳೂ ಇದಕ್ಕೆ ಲಭ್ಯವಿದ್ದು ಸರಳ ಮತ್ತು ಸುರಕ್ಷಿತ ಗರ್ಭಪಾತ ಮತ್ತು ಗರ್ಭನಿರೋಧಕ ಪದ್ದತಿಗಳ ಕುರಿತು ದಂಪತಿಗಳಲ್ಲಿ ಅರಿವು ಮೂಡಿಸಬೇಕು ಎಂದು ರಾಜಕುಮಾರ್ ಆಶಾ ಕಾರ್ಯಕರ್ತೆಯರಿಗೆ ತಿಳಿ ಹೇಳಿದರು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಗರ್ಭನಿರೋಧಕ ಚುಚ್ಚುಮದ್ದು ಬಳಕೆಗೆ ಚಾಲನೆ ನೀಡಲಾಯಿತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಹಾಗೂ ಕಾರ್ಯಾಧ್ಯಕ್ಷರಾಗಿ ಈತ್ವರ ಖಂಡ್ರೆ ಬೆಂಗಳೂರಿನಲ್ಲಿಂದು ಅಧಿಕಾರ ಸ್ನೀಕರಿಸಿದರು ಅವರಿಗೆ ನಿಕಟ ಪೂರ್ವ ಅಧ್ಯಕ್ಷರಾದ ಡಾ

ಪರಮೇಶ್ವರ್ ಪಕ್ಷದ ಬಾವುಟ ನೀಡುವ ಮೂಲಕ ಅಧಿಕಾರ ಹಸ್ನಾಂತರಿಸಿದರು ಇದಕ್ಕೂ ಮುನ್ನ ವಿಧಾನಸೌಧದ ಸಮ್ನೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಪಿಸಿಸಿ ನೂತನ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಅವರನ್ನು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹಾಗೂ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಭಿನಂದಿಸಿದರು ಬೆಳಗಾವಿ ಜಿಲ್ಲೆ ಗೋಕಾಕ್ ಫಾಲ್ಸ್ ನ ದನದ ಓಣಿ ಗ್ರಾಮದಲ್ಲಿ ಪರಿತಿಷ್ಠ ಪಂಗಡ ಮತ್ತು ಪರಿತಿಷ್ಠ ಜಾತಿಯ ಸಮುದಾಯಕ್ಕೆ ಸೇರಿದ ಸುಮಾರು ಐದನೂರು ಕುಟುಂಬಗಳು ಕಳೆದ ನೂರು ವರ್ಷಗಳಿಂದಲೂ ವಾಸಿಸುತ್ತಿದ್ದು ಇಂದಿಗೂ ವಿದ್ಯುತ್ ಸೌಲಭ್ಞ ಇಲ್ಲದೆ ಇರುವುದರಿಂದ ಕೂಡಲೇ ಈ ಸೌಲಭ್ಯ ಒದಗಿಸಬೇಕೆಂದು ಸಂಸದ ಸುರೇತ ಅಂಗಡಿ ಮತ್ತು ಬಿ ಜೆ ಪಿ ಮುಖಂಡ ಅಶೋಕ ಪೂಜಾರಿ ಜಿಲ್ಲಾಧಿಕಾರಿಯನ್ನು ಒತ್ತಾಯಿಸಿದ್ದಾರೆ ಇಂದು ಬೆಳಗಾವಿಯಲ್ಲಿ ದನದ ಓಣಿಯ ಗ್ರಾಮಸ್ವರೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಸದರು ಭೇಟಿಯಾಗಿ ಮನವರಿಕೆ ಮಾಡಿದರು ಸಂಬಂಧಪಟ್ಟ ಇಲಾಖೆಯ ಸ್ಥಳೀಯ ಅಧಿಕಾರಿಗಳಿಗೆ ನಿವಾಸಿಗಳು ಮನವಿ ಮಾಡಿಕೊಂಡರೂ ಸೌಲಭ್ಯ ದೊರೆತಿಲ್ಲ ಕೂಡಲೇ ನಿವಾಸಿಗಳಿಗೆ ಕೇಂದ್ರ ಸರಕಾರದ ಪಂಡಿತ ದೀನದಯಾಳ್ ವಿದ್ಯುತ್ ಯೋಜನೆಯಲ್ಲಿ ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಕೋರಿದರು ಸಂಸದರ ಮನವಿಗೆ ಸ್ವಂದಿಸಿದ ಜಿಲ್ಲಾಧಿಕಾರಿ ಜಿಯಾವುಲ್ಲಾ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಮರದ ಸರ್ಕಾರಿ ಕೈಗಾರಿಕಾ ತರದೇತಿ ಸಂಸ್ವೆಗೆ ಹೆಚ್ಚುವರಿ ಸೀಟುಗಳನ್ನು ನೀಡಲು ಸರ್ಕಾರಕ್ಷೆ ಮನವಿ ಸಲ್ಲಿಸಲಾಗಿದೆ ಎಂದು ಶಾಸಕ ಟಿ ವೆಂಕಟರಮಣಯ್ಲ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜನ ನೂತನ ಕಟ್ಟಡದ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು

ಗುಣಮಟ್ಟದ ಶಿಕ್ಷಣಕ್ಕೆ ಆದ್ದತೆ ನೀಡಲಾಗುತ್ತಿದೆ ಸರ್ಕಾರಿ ಶಾಲಾ ಕಾಲೇಜುಗಳ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಶೈಕ್ಷಣಿಕವಾಗಿ ಮುನ್ನಡೆಯಬೇಕಿದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಶ್ರತ್ಯೇಕ ಎರಡು ಕಡೆ ಭ್ರಷ್ಟಾಚಾರ ನಿಗ್ರಪ ದಳ ದಾಳಿ ಮಾಡಿದ್ದು ಕಲಬುರಗಿ ಜಿಲ್ಲಾ ಭೂ ಸೇನಾ ನಿಗಮದ ಕಾರ್ಯನಿರ್ವಾಪಕ ಅಭಿಯಂತರ ವೀರಭದ್ರಪ್ಪ ಎಂಬುವರ ಕಚೇರಿ ಮತ್ತು ನಿವಾಸದ ಮೇಲೆ ಇಂದು ಭ್ರಷ್ಟಾಚಾರ ನಿಗ್ರಹ ದಳ ದಾಳಿ ನಡೆಸಿ ಅಪಾರ ಶ್ರಮಾಣದ ಚರ ಮತ್ತು ಸ್ವಿರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ